ಅಲ್ಲದೆ ಪ್ರಧಾನಮಂತ್ರಿ ಮೋದಿ ನಾಳೆ ಪತ್ತು ಸಾವಿರ ರೈತ ಉತ್ಪಾದಕ ಸಂಘಟನೆ ಎಫ್ಪಿಓಗಳಿಗೂ ಚಾಲನೆ ನೀಡಲಿದ್ದಾರೆ ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಫಲಾನುಭವಿಗಳಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಲಿದ್ದಾರೆ ಎಂದು ನಮ್ನ ಬಾತ್ನೀದಾರರು ವರದಿ ಮಾಡಿದ್ದಾರೆ ವಿಜ್ಞಾನ ಜನರ ಅಭಿವ್ಬದ್ದಿ ಹಾಗೂ ಅವರ ಒಳಿತಿಗಾಗಿ ಕೊಡುಗೆ ನೀಡಲು ಶ್ರಮಿಸಬೇಕು ಎಂದು ರಾಷ್ಷಪತಿ ರಾಮನಾಥ್ ಕೋವಿಂದ್ ಹೇಳಿದ್ದಾರೆ ದೆಹಲಿಯಲ್ಲಿಂದು ರಾಷ್ಟೀಯ ವಿಜ್ಞಾನ ದಿನದ ಸಮಾವೇಶ ಉದ್ಲೇಶಿಸಿ ಮಾತನಾಡಿದ ಅವರು ವೈಜ್ಞಾನಿಕ ಸಂಶೋಧನೆಯ ಪ್ರಯೋಜನದ ಪರಿಣಾಮಗಳು ದುರ್ಬಲ ವರ್ಗಗಳು ಮಹಿಳೆಯರು ಯುವ ಜನರು ಪಾಗೂ ಅವಕಾಶ ವಂಚಿತ ಸಂಸ್ವೆಗಳಿಗೆ ತಲುಪಿದಾಗ ಮಾತ್ರ ಅದರ ಪರಿಣಾಮ ಉಂಟಾಗಲಿದೆ ಎಂದು ತಿಳಿಸಿದರು ದೇಶದಲ್ಲಿ ವೈಜ್ಞಾನಿಕ ಉದ್ಯಮತೀಲತೆ ಹಾಗೂ ಗುಣಮಟ್ಟವನ್ನು ಹೆಚ್ಚಿಸಲು ಜನರು ಪಣತೊಡಬೇಕು ಎಂದು ಅವರು ಕರೆ ನೀಡಿದರು ಭಾರತ ಸ್ವತಂತ್ರ್ಯ ಬಂದಾಗಿನಿಂದ ವೈಜ್ಞಾನಿಕ ಮನೋಭಾವ ಉತ್ತೇಜನಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗಿದೆ ಭಾರತೀಯ ಸಂವಿಧಾನ ಮೂಲಭೂತ ಕರ್ತವ್ಯವನ್ನಾಗಿ ಈ ಮನೋಭಾವವನ್ನು ಅಳವಡಿಸಿಕೊಂಡಿದೆ ಈ ವರ್ಷದ ರಾಷ್ಷೀಯ ವಿಜ್ಞಾನ ದಿನದ ಘೋಷವಾಕ್ಯವಾದ ವಿಜ್ಞಾನದಲ್ಲಿ ಮಹಿಳೆ ಕುರಿತು ಪ್ರಸ್ತಾಪಿಸಿದ ರಾಷ್ಟಪತಿ ಉನ್ನತ ವಿಜ್ಞಾನ ಶಿಕ್ಷಣದಲ್ಲಿ ಮಹಿಳೆಯರನ್ನು ಪ್ರೋತ್ಸಾಹಿಸುವ ಕ್ರಮವಾಗಿ ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ಮಹಿಳೆಯರ ಪ್ರಾತಿನಿಧ್ಯವನ್ನು ಹೆಜ್ಜಿಸಲಾಗಿದೆ ಎಂದರು ಜಾಗತಿಕ ಸರಾಸರಿಗೆ ಹೋಲಿಸಿದರೆ ಭಾರತೀಯ ಸಂಶೋದನೆ ಮತ್ತು ಅಭಿವ್ಯದ್ದಿ ವಲಯದಲ್ಲಿ ಮಹಿಳಾ ವಿಜ್ಞಾನಿಗಳ ಪ್ರಮಾಣ ಕಡಿಮೆ ಇದ್ಲರೂ ಭಾರತ ಮಹಿಳಾ ವಿಜ್ಞಾನಿಗಳಿಗೆ ಅತ್ಲುನ್ನತ ಪ್ರೇರಣೆ ನೀಡುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಮಾತನಾಡಿದ ವಿಜ್ಣಾನ ಮತ್ತು ತಂತ್ರಜ್ಣಾನ ಸಚಿವ ಡಾ ಪರ್ಷವರ್ಧನ್ ವಿವಿಧ ವಲಯಗಳಲ್ಲಿ ಉಧ್ಯವಾಗುತ್ತಿರುವ ಸಮಸ್ಯೆಗಳಿಗೆ ರಾಷ್ಷೀಯ ಪರಿಹಾರ ರೂಪಿಸಲು ವಿಜ್ಞಾನಿಗಳು ಕ್ರೆಜೋಡಿಸಬೇಕು ಎಂದು ಕರೆ ನೀಡಿದರು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಯುವ ವಿಜ್ವಾನಿಗಳನ್ನು ಸಬಲೀಕರಣಗೊಳಿಸಲು ಹಲವು ಯೋಜನೆಗಳನ್ನು ಆರಂಭಿಸಿದೆ ಎಂದರು ದೇಶದಲ್ಲಿ ಸಂತೋಧನೆ ಪಾಗೂ ಆವಿಷ್ಣಾರಗಳಿಗೆ ಅತ್ಸುತ್ತಮ ಪರಿಸರ ಸ್ಪಷ್ಟಿಸಲು ತಮ್ನ ಸರ್ಕಾರ ಸಾಕಷ್ಟು ಪ್ರಯತ್ನಗಳನ್ನು ನಡೆಸುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ರಾಷ್ಟೀಯ ವಿಜ್ಞಾನ ದಿನದ ಅಂಗವಾಗಿ ನೀಡಿರುವ ಸಂದೇಶದಲ್ಲಿ ಅವರು ಭಾರತೀಯ ವಿಜ್ಞಾನಿಗಳ ಪ್ರತಿಭೆ ಹಾಗೂ ಸಂಕಲ್ಪ ಶಕ್ತಿಗೆ ನಮನ ಸಲ್ಲಿಸುವ ಸಂದರ್ಭ ಇದಾಗಿದೆ ವಿಜ್ಙಾನಿಗಳ ಆವಿಷ್ಠಾರದ ಉತ್ಸಾಪ ಹಾಗೂ ಸಂಶೋಧನೆಗಳಿಂದಾಗಿ ಭಾರತ ಜಗತ್ತಿನಲ್ಲಿ ಸ್ಲಾನಪಡೆಯಲು ಸಾಧ್ಯವಾಗಿದೆ ಎಂದು ಹೇಳಿದ್ದಾರೆ

ವೆಂಕಯ್ಲನಾಯ್ಲು ಜನರ ಜೀವನವನ್ನು ಸುಗಮಗೊಳಿಸಲು ವಿಜ್ಞಾನ ಮತ್ತು ತಾಂತ್ರಿಕತೆಯನ್ನು ವಿಜ್ಞಾನಿಗಳು ಬಳಸಬೇಕು ಎಂದು ಕರೆ ನೀಡಿದ್ದಾರೆ ವೈಜ್ಞಾನಿಕ ಸಮುದಾಯದ ಮಪತ್ವರ್ಣರ್ಣ ಕೊಡುಗೆಗಳಿಂದಾಗಿ ಜನಸಾಮಾನ್ಯರ ಬದುಕು ಸುಧಾರಣೆಗೊಂಡಿದೆ ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ಅವರು ಹೇಳಿದ್ದಾರೆ

ರಾಮನ್ ಅವರ ಸ್ಮರಣಾರ್ಥ ಪ್ರತಿ ವರ್ಷ ಈ ದಿನವನ್ನು ರಾಷ್ಟೀಯ ವಿಜ್ಞಾನ ದಿನವೆಂದು ಆಚರಿಸಲಾಗುತ್ತಿದೆ

ತನಗೆ ವಿಧಿಸಲಾಗಿರುವ ಮರಣದಂಡನೆ ಶಿಕ್ಷೆಯನ್ನು ಜೀವಾವದಿ ಕಾರಾಗೃಪ ಶಿಕ್ಷೆಯಾಗಿ ಪರಿವರ್ತಿಸುವಂತೆ ಕೋರಿ ಸುರ್ಪ್ರೀಂ ಕೋರ್ಟ್ನಲ್ಲಿ ಕ್ಲೂರೇಟಿವ್ ಮನವಿ ಸಲ್ಲಿಸಿದ್ದಾನೆ ಗಲ್ಲು ಶಿಕ್ಷೆ ಜಾರಿಗೆ ವಿಚಾರಣಾ ನ್ನಾಯಾಲಯ ಹೊರಡಿಸಿರುವ ಕಮ್ನ ವಾರೆಂಟ್ಗೆ ತಡೆಯಾಜ್ಷೆ ನೀಡುವಂತೆ ಸಹ ಆತ ಮನವಿ ಮಾಡಿಕೊಂಡಿದ್ದಾನೆ ಈತನ ಪರ ವಕೀಲ ಎ ಪಿ ಸಿಂಗ್ ಈ ವಿಷಯ ತಿಳಿಸಿದ್ದಾರೆ ವ್ಯಕ್ತಿಯೊಬ್ಬನಿಗೆ ಲಭ್ಯವಿರುವ ಕೊನೆಯ ಕಾನೂನು ಪರಿಹಾರ ಇದಾಗಿದ್ದು ಇದರ ನಂತರ ರಾಷ್ಷಪತಿಯವರಲ್ಲಿ ಕ್ಷಮಾದಾನ ಮನವಿ ಸಲ್ಲಿಸುವ ಅವಕಾಶಗಳನ್ನು ಈ ಪ್ರಕರಣದಲ್ಲಿ ಇನ್ನೂ ಉಳಿಸಿಕೊಂಡಿರುವ ಕೊನೆಯ ಅಪರಾಧಿ ಪವನ್ಕುಮಾರ್ ಗುಪ್ತಾ ಆಗಿದ್ದಾನೆ

ಮುಖೇಶ್ ವಿನಯ್ ಮತ್ತು ಅಕ್ಷಯ್ ಅವರ ಕ್ಷಮಾದಾನ ಮನವಿಗಳನ್ನು ರಾಷ್ಟಪ್ರತಿಯವರು ಈಗಾಗಲೇ ತಿರಸ್ತರಿಸಿದ್ದಾರೆ

ಕೇಂದ್ರ ಗೃಪ ಸಚಿವ ಅಮಿತ್ ಷಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ಸಭೆಯಲ್ಲಿ ಅಂತಾರಾಜ್ಯ ನೀರಿನ ಸಮಸ್ಕೆ ವಿದ್ಯುತ್ ಪ್ರಸರಣ ಮಾರ್ಗಗಳು ಕಲ್ಲಿದ್ದಲು ಗಣಿ ಕಾರ್ಯಾಚರಣೆ ಪಾಗೂ ರಾಜಧನ ರೈಲ್ವೆ ಯೋಜನೆಗಳಿಗೆ ಅರಣ್ಯ ಇಲಾಖೆಯ ಒಪ್ಪಿಗೆ ಗಭೀರ ಅಪರಾಧಗಳ ತನಿಖೆ ಜಾನುವಾರಗಳ ಕಳ್ಳ ಸಾಗಾಣಿಕೆ ದೂರ ಸಂಪರ್ಕ ಪಾಗೂ ಬ್ಕಾಂಕಿಂಗ್ ಮೂಲ ಸೌಕರ್ಯದ ಅಭಾವ ಪೆಟ್ರೋಲಿಯಂ ಯೋಜನೆಗಳು ಕೇಂದ್ರೀಯ ರಾಜಸ್ವ ಸಂಗ್ರಪದಲ್ಲಿ ರಾಜ್ಯಗಳಿಗೆ ಪಂಚಿಕೆ ವಿಧಾನ ಮತ್ತಿತರ ವಿಷಯಗಳ ಕುರಿತು ಚರ್ಜೆ ನಡೆಸಲಾಯಿತು ಸಭೆಯಲ್ಲಿ ಒಡಿಶಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ತಮ್ಮ ರಾಜ್ಯ ಸಾಕಷ್ಟು ನೈಸರ್ಗಿಕ ವಿಕೋಪಗಳನ್ನು ಎದುರಿಸಿರುವ ಕಾರಣ ಆದ್ಯತಾ ರಾಜ್ಯದ ಸ್ಥಾನಮಾನ ನೀಡಬೇಕು ಎಂದು ಒತ್ತಾಯಿಸಿದರು ಬ್ಯಾಂಕಿಂಗ್ ಪಾಗೂ ದೂರ ಸಂಕರ್ಪ ಸಾಂದ್ರತೆ ಹಾಗೂ ಕಲ್ಲಿದ್ದಲು ರಾಜಧನವನ್ನು ಹೆಚ್ಚಿಸುವಂತೆ ಅವರು ಮನವಿ ಮಾಡಿದರು ಬಿಪಾರ ಮುಖ್ಯಮಂತ್ರಿ ನಿತೀಶ್ಕುಮಾರ್ ಒಡಿಶಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಜಾರ್ಖಂಡ್ ರಾಜ್ಯದ ಪರವಾಗಿ ಪಣಕಾಸು ಸಚಿವ ರಾಮೇಶ್ವರ್ ಓರಾಮ್ ಪಾಲ್ಗೊಂಡಿದ್ದರು ಪೌರತ್ವ ತಿದ್ದುಪಡಿ ಕಾಯ್ದೆ ಕುರಿತು ದೇಶದಲ್ಲಿ ಪ್ರತಿಪಕ್ಷಗಳು ಸುಳ್ಳುಗಳನ್ನು ಪಬ್ಬಸುತ್ತಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಷಾ ತೀವ್ರ ವಾಗ್ದಾಳಿ ನಡೆಸಿದರು ಪ್ರತಿಪಕ್ಷಗಳು ದೇಶದ ಜನರಲ್ಲಿ ಗೊಂದಲವನ್ನು ಸೃಷ್ಠಿಸುತ್ತಿವೆ ಎಂದು ಅವರು ಆರೋಪಿಸಿದರು ಭುವನೇಶ್ವರದಲ್ಲಿಂದು ನಡೆದ ರ್ಕಾಲಿಯಲ್ಲಿ ಮಾತನಾಡುತ್ತಿದ್ದ ಅವರು ಪೌರತ್ವ ತಿದ್ದುಪಡಿ ಕಾಯ್ದೆಯಿಂದ ದೇಶದ ಯಾವೊಬ್ಬ ಮುಸ್ಲಿಂ ಅಥವಾ ಅಲ್ಪಸಂಖ್ಯಾತರಿಗೆ ತೊಂದರೆಯಾಗುವುದಿಲ್ಲ ಯಾವುದೇ ನಾಗರಿಕನ ಪೌರತ್ವವನ್ನು ಕಸಿದುಕೊಳ್ಳುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು ಸಿಎಎ ಕಾಯ್ದೆ ಪೌರತ್ವವನ್ನು ಕೊಡುವ ಕಾಯ್ದೆ ಮಾತ್ರವಾಗಿದೆ ಕಸಿದುಕೊಳ್ಳುವ ಕಾಯ್ದೆ ಅಲ್ಲ ಎಂದು ಅವರು ಹೇಳಿದರು ಈ ಕುರಿತು ತಮ್ಮ ಕಲ್ಪನೆ ಜನರ ಮನಸ್ಸಿನಿಂದ ದೂರವಾಗಬೇಕು ಐಜೆಪಿ ಒಡಿಶಾದ ಅಭಿವೃದ್ಧಿಗೆ ಬದ್ಧವಾಗಿದೆ ರಾಜ್ಯದಲ್ಲಿ ಐಜೆಪಿಯನ್ನು ಬಲಪಡಿಸಬೇಕು ಎಂದು ಅಮಿತ್ ಷಾ ಮನವಿ ಮಾಡಿದರು

ಸಾಂಸ್ವತಿಕ ಶೈಕ್ಷಣಿಕ ಪಾಗೂ ಯೋಗ ಸಂಬಂಧಿತ ಚಟುವಟಿಕೆಗಳು ಏಳು ದಿನಗಳ ಕಾಲ ನಡೆದವು ಸಮಾರೋಪ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಲೆಪ್ಟಿನೆಂಟ್ ಗವರ್ನರ್ ಅವರ ಸಲಹೆಗಾರ ಕೆ

ಶರ್ಮಾ ಯುವ ಸಂವಾದ ಶಿಬಿರಗಳ ಮೂಲ ಉದ್ದೇಶ ಯುವ ಜನಾಂಗದಲ್ಲಿ ದೇಶದ ವೈವಿಧ್ಯತೆ ಕುರಿತು ಅರಿವು ಮೂಡಿಸುವುದಾಗಿದೆ ಎಂದರು

ಲೆಪ್ಟಿನೆಂಟ್ ಗವರ್ನರ್ ಜಿ

ವಿದ್ಯುತ್ ಬಳಕೆದಾರರು ತಮ್ಮ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸುವುದನ್ನು ತಡೆಯಲು ಹಾಗೂ ವಿದ್ಯುತ್ ಶುಲ್ಕಗಳನ್ನು ಸುಲಭವಾಗಿ ಪಾವತಿಸಲು ಸಾಧ್ಯವಾಗುವಂತೆ ಈ ಅವಕಾಶ ಕಲ್ಪಿಸಲಾಗಿದೆ

ಸಕಾಲಿಕವಾಗಿ ಶುಲ್ಕಗಳನ್ನು ಪೂರ್ಣ ಪಾವತಿ ಮಾಡಿದರೆ ಪೂರ್ಣ ಬಡ್ಡಿ ಪಾಗೂ ದಂಡವನ್ನು ಮನ್ನಾ ಮಾಡಲಾಗುವುದು